ರಾಜ್ಯದ ಕೆಲವೆಡೆ ಮಳೆ ಮತ್ತು ಪ್ರವಾಪದಲ್ಲಿ ಸ್ವಲ್ಪ ಇಳಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಮತ್ತೆ ಧಾರಾಕಾರ ಮಳೆ

ಅತಿವೃಷ್ಟಿ ಪ್ರವಾಪದಿಂದ ಹಾನಿಗೊಳಗಾದ ಜಿಲ್ಲೆಗಳಿಗೆ ವಿಶೇಷ ಅರ್ಥಿಕ ಪರಿಹಾರ ಪ್ರಾಕೇಜ್ಗೆ ರಾಜ್ಯ ಸರ್ಕಾರದ ಚಿಂತನೆ

ಕಾಂಗ್ರೆಸ್ ಜೆಡಿಎಸ್ನ ಬಂಡಾಯ ಶಾಸಕರ ಅರ್ಜಿಗಳ ತ್ವರಿತ ವಿಚಾರಣೆಗೆ ರಿಜಿಸ್ನಾರ್ಗೆ ಜ್ವಾಪನಾ ಪತ್ರ ನೀಡಲು ಸುಪ್ರೀಂ ಕೋರ್ಟ್ ಸೂಜನೆ

ಪ್ರವಾಹ ಪರಿಸ್ಟಿತಿಯಲ್ಲಿ ಸುಧಾರಣೆ ಕಂಡುಬರುತ್ತಿದೆ

ಜಲಾತಯಗಳಲ್ಲಿನ ಒಳಹರಿವಿನ ಪ್ರಮಾಣ ನಿಧಾನವಾಗಿ ಇಳಿಕೆಯಾಗುತ್ತಿದೆ ಎಂದು ಸರ್ಕಾರಿ ಅಂಕಿ ಅಂಶಗಳು ತಿಳಿಸಿವೆ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಮತ್ತು ಪ್ರವಾಹದಿಂದ ನಲುಗಿದ್ದ ಮೈಸೂರು ಜಿಲ್ಲೆ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಿದ್ದು ಜಿಲ್ಲೆಯ ನಂಜನಗೂಡು ಹೆಚ್

ಕೋಟೆ ಸೇರಿದಂತೆ ವಿವಿಧ ತಾಲ್ಲೂಕುಗಳಲ್ಲಿ ಪ್ರವಾಹ ಪರಿಸ್ಟಿತಿ ಸುಧಾರಿಸಿದೆ

ಪ್ರವಾಹದ ನೀರಿನಲ್ಲಿ ಸಂಪೂರ್ಣ ಮುಳುಗಡೆಯಾಗಿರುವ ಮನೆಗಳ ಕುಟುಂಬಗಳು ಮಾತ್ರ ಪರಿಹಾರ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿವೆ

ಕೇರಳದ ವಯನಾಡಿನಲ್ಲಿ ಮಳೆ ಪ್ರಮಾಣ ತಗ್ಗಿರುವುದರಿಂದ ಕಪಿಲಾ ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳಲ್ಲಿನ ಪ್ರವಾಹ ಮಟ್ಟದಲ್ಲೂ ಇಳಿಕೆಯಾಗಿದೆ ಮಳೆ ಹಾಗೂ ಪ್ರವಾಪ ಪರಿಸ್ಥಿತಿ ಸುಧಾರಿಸಿದ ಓನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕೆಲವೆಡೆ ಶಾಲಾ ಕಾಲೇಜುಗಳು ಮನರ್ ಆರಂಭವಾಗಿದ್ದು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗಳಿಗೆ ತೆರಳುತ್ತಿದ್ದ ದೃಶ್ಯ ಕಂಡುಬಂದಿತು ಜಿಲ್ಲೆಯ ನಂಜನಗೂಡು ಎಚ್ ಡಿ ಕೋಟೆ ಟಿ ನರಸಿಪುರದಲ್ಲಿನ ಪರಿಸ್ಟಿತಿ ಗಮನಿಸಿ ಶಾಲಾ ಕಾಲೇಜುಗಳನ್ನು ಮನರ್ ಆರಂಭಸಲಾಗಿದೆ ರಸ್ತೆ ಸಂಪರ್ಕ ಕಡಿತಗೊಂಡಿರುವ ಶಾಲೆಗಳಿಗೆ ರಜೆ ಘೋಷಣೆ ಮುಂದುವರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಅಭಿರಾಂ ಜಿ ಶಂಕರ್ ತಿಳಿಸಿದ್ದಾರೆ ಆಯಾ ತಾಲ್ಲೂಕು ತಹಶೀಲ್ದಾರ್ ಡಿಡಿಪಿಐ ಹಾಗೂ ಬಿಇಓ ಪರಿಸ್ತಿತಿ ಆಧರಿಸಿ ಶಾಲಾ ಕಾಲೇಜುಗಳ ಆರಂಭ ಕುರಿತು ನಿರ್ಧರಿಸಲಿದ್ದಾರೆ ಎಂದು ಅವರು ಹೇಳಿದರು ರಾಜ್ಯದ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಬಿಡುವು ನೀಡಿದ್ದ ಮಳೆ ಇಂದು ಮತ್ತೆ ಸುರಿಯಲಾರಂಭಿಸಿದೆ ಬೆಳಗ್ಗೆಯಿಂದಲೇ ಧಾರಾಕಾರ ಮಳೆ ಸುರಿಯುತ್ತಿದ್ದು ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಜಿಲ್ಲೆಯ ಮಂಗಳೂರು ಬಂಟ್ವಾಳ ವೇಣೂರು ಸುಬ್ರಹ್ಮಣ್ಯ ಪುತ್ತೂರು ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿದೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಜಮೀನುಗಳಿಗೆ ಹಾನಿಯಾಗಿದೆ ಅಡಿಕೆ ತೆಂಗುಸಹಿತ ತೋಟಗಾರಿಕಾ ಬೆಳೆಗಳು ನಷ್ಷಕ್ಕೊಳಗಾಗಿದ್ದು ಪರಿಶೀಲನೆ ನಡೆಸಿ ವಾರದೊಳಗೆ ವರದಿ ನೀಡುವಂತೆ ಜಿಲ್ಲೆಗೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ

ನದಿಗಳಲ್ಲಿ ನೀರಿನ ಮಟ್ಟ ತಗ್ಗಿದ್ದರೂ ಎನ್ ಡಿ ಆರ್ ಎಫ್ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವಾ ತಂಡಗಳನ್ನು ಸನ್ನದ್ಧ ಶ್ಶಿತಿಯಲ್ಲಿ ಇರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ತಿಳಿಸಿದ್ದಾರೆ

ಮಡಿಕೇರಿಯಲ್ಲಿಂದು ಪ್ರದೇಶ ಸಮಾಜಾರಕ್ಷೆ ಮಾಹಿತಿ ನೀಡಿದ ಅವರು ಪರಿಹಾರ ಕೇಂದ್ರಗಳಲ್ಲಿ ನಿರಾತ್ರಿತರಿಗೆ ಹೊದಿಕೆ ಬಟ್ಟೆ ಸೇರಿದಂತೆ ಮೂಲಸೌಕರ್ಯಗಳನ್ನು ನೀಡಲಾಗಿದೆ ಎಂದು ಹೇಳಿದರು

ಶಿವಮೊಗ್ಗ ಜಿಲ್ಲೆಯ ಪ್ರವಾಹ ಖೀಡಿತ ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿಂದು ಪರಿಸ್ಥಿತಿ ಅವಲೋಕಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅತಿವ್ಯಸ್ಟಿ ಮತ್ತು ಪ್ರವಾಪದಿಂದ ಹಾನಿಗೊಳಗಾದ ಜಿಲ್ಲೆಗಳ ಆಡಳಿತ ಹಾನಿ ಅಂದಾಜು ಸಿದ್ದ ಪಡಿಸುತ್ತಿದ್ದು ಇನ್ನು ಒಂದು ವಾರದಲ್ಲಿ ವರದಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು

ಸುಮಾರು ಆರು ಲಕ್ಷ ಮಂದಿ ಸಂತ್ರಸ್ತರಾಗಿದ್ದು ಮೂರು ಲಕ್ಷ ಜನರು ನಿರಾತ್ರಿತ ಶಿಬಿರಗಳಲ್ಲಿ ಆತ್ರಯ ಪಡೆದಿದ್ದಾರೆ

ವಿಧಾನಸಭೆಯ ಸದಸ್ಯತ್ವದಿಂದ ಅನರ್ಹಗೊಳಿಸಿದ ಕ್ರಮವನ್ನು ಪ್ರಶ್ನಿಸಿ ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ನ ಬಂಡಾಯ ಶಾಸಕರು ಸಲ್ಲಿಸಿರುವ ಆರ್ಜಿಗಳ ವಿಜಾರಣೆಯನ್ನು ತ್ವರಿತವಾಗಿ ಕೈಗೆತ್ತಿಕೊಳ್ಳಲು ರಿಜಿಸ್ವಾರ್ ಅವರಿಗೆ ಜ್ವಾಪನಾ ಪತ್ರ ನೀಡುವಂತೆ ಸುಪ್ರೀಂ ಕೋರ್ಟ್ ಇಂದು ಸೂಚಿಸಿದೆ ನ್ಯಾಯಮೂರ್ತಿ ಅರುಣ್ ಮಿಶ್ರ ನೇತೃತ್ವದ ನ್ಯಾಯಪೀಠ ಬಂಡಾಯ ಶಾಸಕರ ಪರ ವಕೀಲ ಮುಕುಲ್ ರೋಪಟಗಿ ಅವರಿಗೆ ಈ ಸೂಜನೆ ನೀಡಿತು

ಸದನದ ವಿಶ್ವಾಸಮತ ಗಳಿಸುವಲ್ಲಿ ಕುಮಾರಸ್ವಾಮಿ ವಿಫಲವಾದ ನಂತರ ಬಿಜೆಪಿ ನಾಯಕ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು

ಬಾಹ್ಯಾಕಾಶ ನೌಕೆಯನ್ನು ಚಂದ್ರಮನ ಕಕ್ಷೆಗೆ ಸೇರ್ಪಡೆಗೊಳಿಸುವ ಪ್ರಮುಖ ಹಂತದ ಪ್ರಯೋಗವನ್ನು ನಾಳೆ ನಡೆಸಲಾಗುವುದು ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋ ಅಧ್ಯಕ್ಷ ಡಾ

ಸಿವನ್ ತಿಳಿಸಿದ್ದಾರೆ

ಭಾರತದ ಬಾಹ್ಕಾಕಾಶ ಯೋಜನೆಗಳ ಪಿತಾಮಹಾ ಡಾ ವಿಕ್ರಮ್ ಸಾರಾಭಾಯ್ ಜನ್ಮ ಶತಮಾನೋತ್ಸವದ ಅಂಗವಾಗಿ ಒಂದು ವರ್ಷ ಪೂರ್ತಾ ನಡೆಯಲಿರುವ ಕಾರ್ಯಕ್ರಮಗಳ ಸರಣಿಗೆ ನಿನ್ನೆ ಅಹಮದಾಬಾದ್ನಲ್ಲಿ ಚಾಲನೆ ನೀಡಿದ ಸಂದರ್ಭದಲ್ಲಿ ಇಸ್ರೋ ಅಧ್ಯಕ್ಷರು ಈ ಕುರಿತು ಮಾಹಿತಿ ನೀಡಿದರು

ಸಿವನ್ ವಿವರಿಸಿದರು

ಈ ವಿಶೇಷ ಗೀತೆಯನ್ನು ದೂರದರ್ತನ ಸಿದ್ಧಪಡಿಸಿದೆ

ಅಲ್ಲದೆ ದೇಶಕ್ಕಾಗಿ ಅವಿರತ ದುಡಿಯುವ ಸಶಸ್ತ ಪಡೆಗಳ ಶೌರ್ಯ ಸಾಪಸಗಳನ್ನು ಬಣ್ಣಿಸಿದೆ ಹಾಗೂ ಪುತಾತ್ಮ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಕರಿಸಿದೆ ಇಂತಪ ಅತ್ಯುತ್ತಮ ಆಶಯ ಗೀತೆ ಸ್ವಾತಂತ್ರ್ಯೋತ್ಸವದ ಸಡಗರವನ್ನು ಇಮ್ಮಡಿಗೊಳಿಸಿದೆ ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಹೆಸರಾಂತ ಹಿನ್ನೆಲೆ ಗಾಯಕ ಜಾವೇದ್ ಅಲಿ ಗೀತೆಯನ್ನು ಹಾಡಿದ್ದು ಖ್ಯಾತ ಗೀತರಚನಾಕಾರ ಅಲೋಕ್ ಶ್ರೀವಾಸ್ತವ ಅವರ ಗೀತೆಗೆ ಜನಪ್ರಿಯ ಸಂಗೀತ ನಿರ್ದೇಶಕ ದುಶ್ಯಂತ್ ರಾಗ ಸಂಯೋಜನೆ ಮಾಡಿದ್ದಾರೆ

ಆಯುಷ್ ಸಚಿವಾಲಯದ ರಾಜ್ಯ ಮಂತ್ರಿ ಶ್ರೀಪಾದ್ ಯಸ್ಲೋ ನಾಯಕ್ ತಮಿಳುನಾಡಿನ ವೆಲ್ಲೂರಿನಲ್ಲಿ ನಿನ್ನೆ ನಡೆದ ಆಯುರ್ವೇದ ವೈದ್ಯಕೀಯ ಕಾಲೇಜು ಉದ್ಘಾಟನಾ ಸಮಾರಂಭದಲ್ಲಿ ಈ ವಿಷಯ ತಿಳಿಸಿದ್ದಾರೆ